ಹಬ್ಬಗಳ ಸಂದರ್ಭದಲ್ಲಿ ಎಲ್ಲಾ ರೀತಿಯ ಕೋವಿಡ್ ಮುನ್ನೆಚ್ಚರಿಕೆ ನಿರ್ವಹಿಸುವಂತೆ ಕೇಂದ್ರ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿಶ್ವ ಆರೋಗ್ಯ ಸಂಸ್ದೆಯ ಮಹಾ ನಿರ್ದೇಶಕ ಡಾ

ಅಲ್ಲದೆ ಅಭಿವೃದ್ದಿ ಹೊಂದುತ್ತಿರುವ ರಾಷ್ಟ್ಗಳಲ್ಲಿ ಆರೋಗ್ಯ ವ್ಯವಸ್ದೆ ಬಲವರ್ಧನೆಗೆ ಡಬ್ಲೂ ಎಚ್ಒ ನೀಡುತ್ತಿರುವ ಬೆಂಬಲ ಮತ್ತು ಪ್ರಾಮುಖ್ಯತೆಯನ್ನು ಅವರು ಪ್ರಶಂಸಿಸಿದರು ಜಾಗತಿಕ ಆರೋಗ್ಯ ವಿಚಾರದಲ್ಲಿ ಭಾರತ ಅತ್ಯಂತ ಪ್ರಮುಖ ಪಾತ್ರವಹಿಸಿದೆ ಎಂದು ತೆದ್ರೋಸ್ ಹೇಳಿದರು ಇಬ್ಬರೂ ಸಾಂಪ್ರದಾಯಿಕ ಔಷಧೀಯ ವ್ಯವಸ್ಥೆಗಳ ಮೌಲ್ಯದ ಬಗ್ಗೆ ವಿಶೇಷವಾಗಿ ಜಾಗತಿಕ ಜನಸಂಖ್ಯೆಯ ರೋಗ ನಿರೋಧಕ ಶಕ್ತಿ ಹೆಚ್ಚಳ ಮತ್ತು ಸೌಖ್ಯ ವೃದ್ದಿಯ ಕುರಿತು ಫಲಪ್ರದ ಮಾತುಕತೆ ನಡೆಸಿದರು

ಬ್ಯಾಂಕಿಂಗ್ನಲ್ಲಿ ಐಎಫ್ಎಸ್ಸಿ ಪ್ರಮುಖ ಕೇಂದ್ರೀಕೃತ ಕ್ಷೇತ್ರಗಳಲ್ಲಿ ಒಂದಾಗಿದೆ ಮತ್ತು ಐಎಫ್ಎಸ್ಸಿಯಲ್ಲಿನ ಇತರ ಫಟಕ ಕಾರ್ಯಾಚರಣೆಗಳನ್ನು ಸೂಕ್ತ ಸಮಯದಲ್ಲಿ ಚಾಲನೆಗೊಳಿಸುವ ಮತ್ತು ಸುಗಮಗೊಳಿಸುವ ನಿರೀಕ್ಷೆಯಿದೆ ಬ್ಯಾಂಕಿಂಗ್ ಕಾರ್ಯಾಚರಣೆಗಳಲ್ಲಿ ಸ್ವಯಂ ನಿಯಂತ್ರಣ ನಿಯಮಗಳು ಐಎಫ್ಎಸ್ಪಿಯು ತನ್ನ ಅಪೇಕ್ಷಿತ ಸಾಮರ್ಥ್ಯವನ್ನು ತಲುಪುವಲ್ಲಿ ಒಂದು ಪ್ರಮುಖ ಹೆಜ್ಜೆಯಾಗಿದೆ ನಿನ್ನೆ ಸಭೆಯಲ್ಲಿ ಪ್ರಾಧಿಕಾರವು ಕರಡು ಬ್ಯಾಂಕಿಂಗ್ ನಿಯಮಗಳನ್ನು ಅನುಮೋದಿಸಿದ್ದು ಇದು ಐಎಫ್ಎಸ್ಪಿಯಲ್ಲಿ ಅನುಮತಿಸಬಹುದಾದ ಬ್ಯಾಂಕಿಂಗ್ ಕಾರ್ಯಾಚರಣೆಗಳ ನಿಯಮಗಳನ್ನು ಜಾರಿಗೆ ತರಲು ದಾರಿ ಮಾಡಿಕೊಡುತ್ತದೆ ಇಂದು ಸಾರ್ವಜನಿಕ ಸೇವಾ ಪ್ರಸಾರ ದಿನವನ್ನು ಆಚರಿಸಲಾಗುತ್ತಿದೆ

ದೇಶ ವಿಭಜನೆಯ ಬಳಿಕ ಹರಿಯಾಣದ ಕುರುಕ್ಷೇತ್ರದಲ್ಲಿ ತಾತ್ಕಾಲಿಕವಾಗಿ ಆಶ್ರಯ ಪಡೆದಿದ್ದ ಸ್ಥಳಾಂತರಗೊಂಡ ಜನರನ್ನು ಉದ್ದೇಶಿಸಿ ರಾಷ್ಟ್ರಪಿತ ಗಾಂಧೀಜಿ ಅಂದು ರೇಡಿಯೋ ಮೂಲಕ ಮಾತನಾದಿದ್ದರು ನವದೆಹಲಿಯ ಆಕಾಶವಾಣಿ ಕೇಂದ್ರದಲ್ಲಿ ಪ್ರತಿ ವರ್ಷ ಈ ದಿನದಂದು ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತದೆ

ಈ ಹಿನ್ನೆಲೆಯಲ್ಲಿ ಕೇಂದ್ರ ಸಂಪುಟ ಕಾರ್ಯದರ್ಶಿ ಅವರು ಎಲ್ಲ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿ ಅವರಿಗೆ ನಿರ್ದೇಶನ ನೀಡಿ ಅಗತ್ಯ ಹಾಗೂ ಎಲ್ಲ ರೀತಿಯ ಎಚ್ಚರಿಕೆಯನ್ನು ವಹಿಸುವಂತೆ ನಿರ್ದೇಶನ ನೀಡಿದ್ದಾರೆ ಎಂದು ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ ಚಳಿಗಾಲದ ಜೊತೆಗೆ ವಿವಿಧ ಸರಣಿ ಹಬ್ಬಗಳು ಬಂದಿರುವ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಕ್ಷೆಗೊಳ್ಳಲು ಜಿಲ್ಲಾಡಳಿತಗಳಿಗೆ ಸೂಚಿಸಬೇಕು ಎಂದು ಕೇಂದ್ರ ಸಂಪುಟ ಕಾರ್ಯದರ್ಶಿ ರಾಜೀವ್ ಗೌಬಾ ತಿಳಿಸಿದ್ದಾರೆ ರಾಷ್ಲ ರಾಜಧಾನಿ ದೆಹಲಿಯ ಜವಹರಲಾಲ್ ನೆಹರೂ ವಿಶ್ವವಿದ್ಯಾಲಯ ಆವರಣದಲ್ಲಿ ಸ್ವಾಮಿ ವಿವೇಕಾನಂದರ ಆಳೆತ್ತರದ ಪ್ರತಿಮೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ವಿಡಿಯೋ ಕಾನ್ವರೆನ್ಸ್ ಮೂಲಕ ಅನಾವರಣಗೊಳಿಸಲಿದ್ದಾರೆ ಶಿಕ್ಷಣ ಸಚಿವ ರಮೇಶ್ ಪೋಖ್ರಿಯಾಲ್ ನಿಶಾಂಕ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವರು ಸ್ವಾಮಿ ವಿವೇಕಾನಂದರ ತತ್ವಾದರ್ಶ ದೂರದೃಷ್ಟಿ ದೇಶದ ಯುವಜನತೆಗೆ ಚೈತನ್ಯದ ಚಿಲುಮೆಯಾಗಿದ್ದಾರೆ ಜಗತ್ತಿನೆಲ್ಲೆಡೆ ಲಕ್ಷಾಂತರ ಮಂದಿಗೆ ಸ್ಪೂರ್ತಿಯ ಸೆಲೆಯಾಗಿದ್ದು ಇಂತಹ ಮಹಾನ್ ಚೇತನದ ಬಗ್ಗೆ ಭಾರತ ಹೆಮ್ಮೆ ಪದುತ್ತದೆ ಸ್ಲಾಮಿ ವಿವೇಕಾನಂದರ ಬೋಧನೆಗಳು ಅವರ ಸಮಯದಲ್ಲಿ ಇದ್ದ ರೀತಿ ಇಂದಿಗೂ ಪ್ರಸ್ತುತವಾಗಿವೆ ಎಂದು ಪ್ರಧಾನಮಂತಿ ನರೇಂದ ಮೋದಿ ಯಾವಾಗಲೂ ಹೇಳುತ್ತಿರುತ್ತಾರೆ ಜನತೆಯ ಸೇವೆ ಹಾಗೂ ದೇಶದ ಯುವಜನರನ್ನು ಸಬಲಗೊಳಿಸುವುದರಿಂದ ರಾಷ್ಟ ಬೌತಿಕವಾಗಿ ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಬಲಿಷ್ಣಗೊಳಿಸುವುದಷ್ಟೇ ಅಲ್ಲದೇ ಜಾಗತಿಕ ವೇದಿಕೆಯಲ್ಲಿ ದೇಶದ ವರ್ಚಸ್ಸು ವೃದ್ದಿಯಾಗುವುದು ಎಂದು ಪ್ರಧಾನಮಂತ್ರಿ ಒತ್ತಿ ಹೇಳಿದ್ದಾರೆ ಭಾರತದ ಸಮೃದ್ದಿ ಮತ್ತು ಸಾಮಾರ್ಥ್ಯ ತನ್ನ ಜನತೆಯಲ್ಲೇ ಅದಗಿದೆ ಆದ್ದರಿಂದ ಜನತೆಯನ್ನು ಸಬಲಗೊಳಿಸುವುದೊಂದೇ ಭಾರತವನ್ನು ಸ್ಲಾವಂಲಬಿಯನ್ನಾಗಿ ಮಾಡುವ ಗುರಿ ತಲುಪಲು ಸಾಧ್ಯವಾಗುತ್ತದೆ ಎಂದು ಅವರು ಹೇಳಿದ್ದಾರೆ ಕರಕುಶಲ ವಸ್ತುಗಳು ದೇಶದ ಭವ್ಯ ಸಾಂಸ್ಕೃತಿ ಪರಂಪರೆಯ ದ್ಯೋತಕವಾಗಿದ್ದು ದೇಶದ ಒಂದು ಬಹುಮುಖ್ಯ ಜೀವನೋಪಾಯ ಮೂಲವಾಗಿದೆ

ಭಾರತೀಯ ಕರಕುಶಲವಸ್ತುಗಳನ್ನು ಬಳಸಿಕೊಳ್ಳುವ ಹಾಗೂ ಈ ಬಗ್ಗೆ ಜನರಲ್ಲಿ ಹೆಚ್ಚು ಹೆಚ್ಚು ಅರಿವು ಮೂಡಿಸುವುದು ನಮ್ಮ ಪ್ರಯತ್ನವಾಗಬೇಕು ಈ ವಸ್ತುಗಳ ಶ್ರೀಮಂತಿಕೆ ಮತ್ತು ವೈವಿಧ್ಯತೆ ಬಗ್ಗೆ ಜಗತ್ತು ಹೆಚ್ಚು ಅರಿತಷ್ಟೂ ನಮ್ಮ ಸ್ಥಳೀಯ ಕುಶಲಕರ್ಮಿಗಳಿಗೆ ಪ್ರಯೋಜನವಾಗುವುದು ಎಂದು ಪ್ರಧಾನಮಂತಿ ನರೇಂದ ಮೋದಿ ಹೇಳಿದ್ದಾರೆ ಈ ಆಂದೋಲನವನ್ನು ವ್ಯಾಪಕಗೊಳಿಸಿ ಸಾಮಾಜಿಕ ಮಾದ್ಯಮದಲ್ಲಿ ಹೆಚ್ಚು ಪ್ರಚಾರವಾಗಲು ಸರ್ಕಾರದ ಎಲ್ಲಾ ಹಂತದಲ್ಲಿ ಪ್ರಯತ್ನಗಳು ನಡೆಯಬೇಕೆಂದು ಅವರು ಪ್ರತಿಪಾದಿಸಿದ್ದಾರೆ